ಎಸ್ ಯಡಿಯೂರಪ್ಪ ಚಾಲನೆ ಪರೀಕ್ಷಾ ಕಿಟ್ ಸೇರಿ ಹಲವು ಕ್ರಮಗಳ ಘೋಷಣೆ

ಶಾಲಾ ಕಾಲೇಜುಗಳಿಗೆ ರಜೆ ಹಿನ್ನೆಲೆ ಮಕ್ಕಳ ಮನೋವಿಕಾಸಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಯುಟ್ಯೂಬ್ ಚಾನಲ್ ಆರಂಭ

ಎಸ್

ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಈ ಸಂಚಾರಿ ಪರೀಕ್ಷಾ ಬೂತ್ಗೆ ಜಾಲನೆ ನೀಡಲಾಯಿತು ಇನ್ನು ಮುಂದೆ ಸಂಚಾರಿ ಪ್ರಯೋಗಾಲಯದ ಮೂಲಕ ಸೋಂಕು ವ್ಯಾಪಕವಾಗಿರುವ ಪ್ರದೇಶಗಳ ಪ್ರತಿ ವಾರ್ಡ್ಗಳಲ್ಲಿ ಕೊರೋನಾ ಸೋಂಕು ಪರೀಕ್ಷೆಯನ್ನು ಆಯಾ ಸ್ಮಳದಲ್ಲೇ ನಡೆಸಲಾಗುವುದು ಈ ಸಂದರ್ಭದಲ್ಲಿ ಸಚಿವರಾದ ಬಿತ್ರೀರಾಮುಲು ಸುರೇಶ್ ಕುಮಾರ್ ಸಂಸದರಾದ ಪಿ

ಮೋಹನ್ ಮತ್ತು ತೇಜಶ್ವಿ ಸೂರ್ಯ ಸೇರಿದಂತೆ ಪಲವರು ಉಪಸ್ಥಿತರಿದ್ದರು ನಂತರ ಮಾತನಾಡಿದ ಮುಖ್ಯಮಂತ್ರಿ ಶೈಕ್ಷಣಿಕ ಸಂಸ್ಥೆಗಳಿಂದ ಪಿಸಿಆರ್ ಯಂತ್ರಗಳನ್ನು ಕ್ರೆಡ್ ಸೋರ್ಸಿಂಗ್ ಮೂಲಕ ಪಡೆದು ಯಂತ್ರಗಳ ಕೊರತೆ ಪರಿಪರಿಸಲಾಗುವುದು ಸೋಂಕು ಪೆಚ್ಚರುವ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಮನೆ ಮನೆ ತಪಾಸಣೆ ಮಾಡಲು ನಂಜನಗೂಡು ಮಾದರಿಯಲ್ಲಿ ಆರೋಗ್ಯ ಕಾರ್ಯಕರ್ತರು ಶಿಕ್ಷಕರು ಮತ್ತು ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿಕೊಳ್ಳಲಾಗುವುದು ಎಂದರು ಕೇಂದ್ರ ಸರ್ಕಾರದ ಶಿಫಾರಸಿನಂತೆ ಉಗುಳುವ ಮೂಲಕ ಸೋಂಕು ಪರಡುವುದನ್ನು ಶಡೆಯಲು ಜಗಿಯುವ ತಂಬಾಕು ನಿಷೇಧಿಸುವುದು ಮತ್ತು ಧೂಮಪಾನ ನಿಯಂತ್ರಣ ಆರೋಗ್ಯ ಸಂಬಂಧಿಸಿದ ಸಲಹೆಗಳನ್ನು ಪರಿಗಣೆಸಿ ಕ್ರಮ ಕೈಗೊಳ್ಳಲಾಗುವುದು

ಪರೀತ್ಷ ಕಿಟ್ಗಳ ಕೊರತೆ ನೀಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಂಚಾರಿ ಪ್ರಯೋಗಾಲಯದ ಕುರಿತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಆಕಾಶವಾಣಿಯೊಂದಿಗೆ ವಿವರಗಳನ್ನು ಹಂಚಿಕೊಂಡಿದ್ದಾರೆ

ಮುಖ್ಯಮಂತ್ರಿ ಬಿ ಎಸ್

ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಆರೋಗ್ಯ ಸಚಿವ ಶ್ರೀರಾಮುಲು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಂಕರ್ ಗೌಡ ಪಾಟೀಲ್ ಹಾಜರಿದ್ದರು ಈ ಯುಟ್ಕೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಉದ್ದೇಶಿಸಿರುವ ಸಾಮಗಿಗಳನ್ನು ಇತರೆ ಮಾಧ್ಯಮಗಳಾದ ರೇಡಿಯೋಟಿವಿಇಂಟರ್ ನೆಟ್ನಲ್ಲಿಯೂ ಪ್ರಸಾರ ಮಾಡಲು ಸೂಕ್ತವಾಗಿರುವಂತೆ ರೂಪಿಸಲಾಗಿದೆ ರಜೆಯ ಕಾರಣ ಮನೆಯಲ್ಲಿರುವ ಮಕ್ಕಳಿಗೆ ಕತೆ ಹಾಡು ಚಿತ್ರ ಕಲೆ ಸಂಗೀತ ಕಿರು ನಾಟಕ ಕ್ರಾಫ್ಟ್ ಒಗಟು ಗಾದೆ ಮ್ಯಾಜಿಕ್ ಪದಬಂಧ ಇತ್ಯಾದಿಗಳ ಮೂಲಕ ತಲುಪಿ ಅವರನ್ನು ರಂಜಿಸಲು ಪಾಗೂ ಅವರನ್ನು ತೊಡಗಿಸಿಕೊಳ್ಳಲು ಉದ್ದೇಶಿಸಿದೆ ಈ ಮಕ್ಕಳ ಯುಟ್ಯೂಬ್ ಚಾನೆಲ್ಗೆ ಮಕ್ಕಳ ವಾಣಿ ನಲಿಯೋಣ ಕಲಿಯೋಣ ಎಂದು ಹೆಸರಿಸಲಾಗಿದೆ

ಈ ಸಮಯದಲ್ಲಿ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಲು ಶಿಕ್ಷಕರು ಅಥವಾ ಕುಟುಂಬದ ಸ್ನೇಹಿತರ ಬಳಿ ಇಂಟರ್ ನೆಟ್ ಸಂಪರ್ಕವಿರುವ ಇರುವ ಸ್ಕಾರ್ಟ್ ಪೋನ್ಅನ್ನು ಮಕ್ಕಳಿಗೆ ನೀಡಲು ಪೋಷಕರಿಗೆ ಮನವಿ ಮಾಡಲಾಗುವುದು ಯುಟ್ಕೊಬ್ನಲ್ಲಿ ಪ್ರಸಾರ ಮಾಡುವ ಸಾಮಗ್ರಿಗಳನ್ನು ಶಿಕ್ಷಕರು ಶಿಕ್ಷಣಾಸತ್ತರಿಂದ ಪಡೆಯಲು ಕರೆ ನೀಡಲಾಗಿದೆ ಶ್ವೀಕೃತದ ಸಾಮಗಿಗಳನ್ನು ಅವುಗಳ ನಾವೀನ್ಯಕೆ ಸೂಕ್ತಕೆ ಹಾಗೂ ಸಮಂಜಸತೆಯ ಬಗ್ಗೆ ಪರಿಶೀಲಿಸಿ ಪ್ರಸಾರ ಮಾಡುವ ಕುರಿತ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಂಪಾದಕ ಮಂಡಳಿಯನ್ನು ರಚಿಸಲಾಗಿದೆ ಎಲ್ಲಾ ವಯೋಮಾನದ ಗುಂಪುಗಳಿಗೆ ಸರಿಹೊಂದುವಂತೆ ಪ್ರಾರಂಭದಲ್ಲಿ ಅರ್ಧ ಗಂಟೆ ನಂತರದ ದಿನಗಳಲ್ಲಿ ಪ್ರತಿ ದಿನ ಒಂದು ಗಂಟೆಯಂತೆ ಕಾರ್ಯಕ್ರಮವನ್ನು ಶಾಲೆಗಳು ಪುನರಾರಂಭ ಆಗುವವರೆಗೆ ಪ್ರಸಾರ ಮಾಡಲು ಯೋಜನೆ ರೂಪಿಸಲಾಗಿದೆ

ಬೆಂಗಳೂರಿನ ಮಹಾತ್ನಾ ಗಾಂಧಿ ರಸ್ತೆಯಲ್ಲಿರುವ ಸಮಾಜ ಕಲ್ವಾಣ ಇಲಾಖೆಯ ವಸತಿ ನಿಲಯದಲ್ಲಿ ಆಕ್ರಯದಲ್ಲಿರುವವರನ್ನು ಭೇಟಿ ಮಾಡಿ ಅವರ ಆರೋಗ್ಯ ಹಾಗೂ ಅವರಿಗೆ ನೀಡುತ್ತಿರುವ ಸೌಲಭ್ಯ ಹಾಗೂ ಆರೈಕೆಯ ಬಗ್ಗೆ ವಿಚಾರಿಸಿದ ನಂತರ ಅವರು ಮಾತನಾಡಿದರು

ರಾಜ್ದದಲ್ಲಿ ಯಾರೂ ಊಟ ಸಿಗದೆ ಬಳಲಬಾರದು ಎಂಬುದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರವರ ಆಶಯವಾಗಿದ್ದು ಅದರಂತೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಎಂದರು

ರೈತರು ತಮ್ನ ತೋಟಗಾರಿಕೆ ಬೆಳಗಳ ಮಾರಾಟಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ದೂರವಾಣಿ ಕರೆ ಮಾಡುವ ಮೂಲಕ ಪಡೆಯಬಹುದಾಗಿದೆ ಎಂದು ತೋಟಗಾರಿಕೆ ಉಪನಿರ್ದೇಶಕರಾದ ಮಂಜುನಾಥ್ ಆಕಾಶವಾಣಿಗೆ ತಿಳಿಸಿದ್ದಾರೆ

ಧ್ವನಿ ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರಿನಗೂಲಿ ಮತ್ತು ವಲಸೆ ಕಾರ್ಮಿಕರಿಗೆ ಊಟ ಒದಗಿಸುವ ಕಾರ್ಯವನ್ನು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ನಾಗರಿಕ ರಕ್ಷಣಾ ಸೇವೆಗಳು ಅಗರ್ವಾಲ್ ಸಮಾಜ ಇಟಿಎ ಸಕಾಲ್ ಜೈನ್ ಸಂಘ ಕೈಗೊಂಡಿವೆ

ಹಂಗರ್ ವಾರಿಯರ್ಸ್ ಹೆಸರಿನಲ್ಲಿ ಸ್ವಯಂ ಸೇವಕರ ಗುಂಮ ಇಂದಿನಿಂದ ಬೈಕ್ಗಳಲ್ಲಿ ಊಟ ವಿತರಣೆ ಕಾರ್ಯ ಮಾಡುತ್ತಿವೆ ಈ ಬಗ್ಗೆ ಕೊರೊನಾ ವಾರಿಯರ್ಸ್ ಕಾರ್ಯಪಡೆಯ ಮುಖ್ಯಸ್ಥೆ ಮಾಳವಿಕ ಅವಿನಾಶ್ ಆಕಾಶವಾಣಿ ಸುದ್ದಿವಿಭಾಗದೊಂದಿಗೆ ವಿವರಗಳನ್ನು ಪಂಚಿಕೊಂಡಿದ್ದಾರೆ